ಈಗ ಇದರಲ್ಲಿ ಭಾರಿ ಕಡಿತ ಮಾಡಲು ಜೆಎಸ್ಟಿ ಮಂಡಳಿ ನಿರ್ಧರಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದರು

ಆಯುಷ್ನಾನ್ ಭಾರತ್ ವಿಮಾ ಯೋಜನೆಯ ಕಂತಿನ ಹಣಕ್ಕೆ ಹಾಗೂ ರಾಷ್ನೀಯ ಆರೋಗ್ಯ ರಕ್ಷಣಾ ಯೋಜನೆಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲು ನಿರ್ಧರಿಸಲಾಗಿದೆ

ಮಂಡಳಿ ಹೊಸ ರಿಟರ್ನ್ಸ್ ನಮೂನೆಗಳು ಹಾಗೂ ಅದಕ್ಕೆ ಸಂಬಂಧಿತ ಕಾನೂನುಗಳ ಬದಲಾವಣೆಗೆ ಸಮ್ನತಿ ನೀಡಿವೆ ಸಣ್ಣ ತೆರಿಗೆದಾರರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತೆರಿಗೆ ಪಾವತಿದಾರರು ಒಂದು ಮಾಸಿಕ ರಿಟರ್ನ್ ಸಲ್ಲಿಸಲು ಕೆಲವು ವಿನಾಯಿತಿಗಳನ್ನು ನೀಡಲಾಗಿದೆ ರಿಟರ್ನ್ ಸಲ್ಲಿಕೆ ಔಟ್ವಾರ್ಡ್ ಸಪ್ಲೈ ವರದಿ ಹಾಗೂ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೇರಿದಂತೆ ಎರಡು ಪ್ರಮುಖ ಟೇಬಲ್ಗಳನ್ನು ಸರಳಗೊಳಿಸಲಾಗಿದೆ

ತೆರಿಗೆದಾರರಿಗಾಗಿ ಸರಳಗೊಳಿಸಲಾಗಿರುವ ಈ ತೆರಿಗೆ ಸಲ್ಲಿಕೆ ಪ್ರಕ್ರಿಯೆಯನ್ನು ಸಹಜ್ ಮತ್ತು ಸುಗಮ್ ಎಂದು ಮರು ವಿನ್ನಾಸಗೊಳಿಸಲಾಗಿದೆ

ಈ ಸಭೆಯಲ್ಲಿ ಸೂಕ್ಷ್ನ ಸಣ್ಣ ಮತ್ತು ಮಧ್ಣಮ ಉದ್ದಿಮೆಗಳ ಕ್ಷೇತ್ರದ ಮೇಲೆ ಗಮನ ಹರಿಸಲಾಗುವುದು ಎಂದು ಪಿಯೂಷ್ ಗೋಯಲ್ ತಿಳಿಸಿದರು

ಕುದ್ವಾನಿಯ ವಾಣಿ ಮೊಹಲ್ಲಾದಲ್ಲಿ ನಡೆಯುತ್ತಿದ್ದ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಭಯೋತ್ವಾದಕರೊಂದಿಗೆ ಗುಂಡಿನ ಕಾಳಗ ನಡೆಸಿದಾಗ ಮೂವರು ಉಗ್ರರು ಹತರಾಗಿದ್ದಾರೆ ಈ ಕುರಿತಂತೆ ಟ್ವೀಟ್ ಮಾಡಿರುವ ಜಮ್ನು ಮತ್ತು ಕಾಶ್ನೀರದ ಪೊಲೀಸ್ ಮಹಾ ನಿರ್ದೇಶಕ ಎಸ್

ವೈದ್ ಕುಲ್ಗಾಂ ಜಿಲ್ಲೆಯ ತರಬೇತಿ ಪೊಲೀಸ್ ಪೇದೆ ಮೊಹಮ್ನದ್ ಸಲೀಂ ಅವರ ಅಪಹರಣ ಹಾಗೂ ಕೊಲೆಯಲ್ಲಿ ಈ ಭಯೋತ್ವಾದಕರು ಭಾಗಿಯಾಗಿದ್ದರು ಎಂದು ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ವೀರದ ಕತುವಾ ಜಿಲ್ಲೆಯ ಅಂತರಾಷ್ಷೀಯ ಗಡಿಯಲ್ಲಿ ಒಳನುಸುಳಲು ಯತ್ನಿಸುತ್ತಿದ್ದ ಓರ್ವ ವ್ಯಕ್ತಿಯನ್ನು ಬಿಎಸ್ಎಫ್ ಯೋಧರು ಕೊಂದು ಹಾಕಿದ್ದಾರೆ ಪರಿ ನಗರ ವಲಯದ ಚೋಟೊಯ್ಯ ಪ್ರದೇಶದಲ್ಲಿ ಆಗುಂತಕ ವ್ಯಕ್ತಿ ಗಡಿ ಬೇಲಿಯ ಸಮೀಪದಲ್ಲಿ ಒಳನುಸುಳಲು ಯತ್ನಿಸುತ್ತಿದ್ದ ಎಂದು ಬಿಎಸ್ಎಫ್ ಮೂಲಗಳು ಆಕಾಶವಾಣಿಗೆ ತಿಳಿಸಿವೆ ಜಮ್ನು ಮತ್ತು ಕಾತ್ತೀರದ ಕುಪ್ನಾರ ಜಿಲ್ಲೆಯ ಲೋಲಾಬ್ ಕಣಿವೆಯಲ್ಲಿ ಸೇನಾ ಗಸ್ತು ಪಡೆಯ ಮೇಲೆ ನಡೆದ ಭಯೋತ್ವಾದಕ ದಾಳಿಯ ಹಿನ್ನೆಲೆಯಲ್ಲಿ ಉಗ್ರರಿಗಾಗಿ ಸೇನಾಪಡೆಗಳು ಶೋಧ ಕಾರ್ಯಚರಣೆ ನಡೆಸುತ್ತಿವೆ

ಭಯೋತ್ಪಾದಕ ನಡೆಸಿದ ಈ ದಾಳಿಯಲ್ಲಿ ಯಾವುದೇ ಜೀವಹಾನಿಯಾದ ಬಗ್ಗೆ ವರದಿಯಾಗಿಲ್ಲ

ಬಿಜೆಪಿ ಸಂಸದರಾದ ನಿಶಿಕಾಂತ್ ದುಬೇ ಅನುರಾಗ್ ಕಾಕೂರ್ ದುಶ್ಲಂತ್ ಸಿಂಗ್ ಮತ್ತು ಪ್ರಹ್ಲಾದ್ ಜೋಷಿ ಅವರು ಸ್ವೀಕರ್ ಸುಮಿತ್ತಾ ಮಹಾಜನ್ ಅವರಿಗೆ ರಾಹುಲ್ ಗಾಂಧಿ ವಿರುದ್ದ ಪಕ್ಕು ಚ್ಯುತಿ ಮಂಡನೆ ನೋಟಿಸನ್ನು ಸಲ್ಲಿಸಿದ್ದಾರೆ ಲೋಕಸಭೆಯಲ್ಲಿ ಸರ್ಕಾರದ ವಿರುದ್ಧದ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆ ವೇಳೆ ರಾಹುಲ್ ಗಾಂಧಿ ಅವರು ರಾಫೆಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ದ ಗಂಭೀರ ಆರೋಪಗಳನ್ನು ಮಾಡಿದ್ದರು

ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ ದೇಶವ್ಯಾಪಿ ಕಾರ್ಯಕ್ರಮಕ್ಕೆ ಪರಿಯಾಣದ ಗುರ್ಗಾಂವ್ನಲ್ಲಿ ನಿನ್ನೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿದ್ನಾರ್ಥಿಗಳ ಮನಸ್ತನಲ್ಲಿ ನೈತಿಕ ಮೌಲ್ಲಗಳನ್ನು ತುಂಬುವ ಮೂಲಕ ಸದ್ಗುಣಗಳನ್ನು ದೆಳೆಸುವ ಉದಾತ್ತ ಗುರಿ ಹೊಂದಿರುವ ವಿದ್ಯಾರ್ಥಿ ಪೊಲೀಸ್ ಪಡೆಯು ಮುಂದಿನ ದಿನಗಳಲ್ಲಿ ಮೌನ ಕ್ರಾಂತಿಗೆ ಸಾಕ್ಷಿಯಾಗಲಿದೆ ಎಂದರು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

ಮಾನವ ಸಂಪನ್ನೂಲ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮಾತನಾಡಿ ವಿದ್ಗಾರ್ಥಿಗಳ ವ್ಯಕ್ತಿತ್ತ ವಿಕಸನಕ್ಕೆ ವಿದ್ಗಾರ್ಥಿ ಮೊಲೀಸ್ ಪಡೆ ಉತ್ತಮ ಉಪಕ್ರಮವಾಗಿದೆ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

ಸಂಸತ್ತಿನ ಅನೆಕ್ಸ್ ಸಭಾಂಗಣದಲ್ಲಿ ಸಭೆ ನಡೆಯುತ್ತಿದ್ದು

ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ ಡಾ ಮನಮೋಹನ್ ಸಿಂಗ್ ಹಾಗೂ ರಾಜ್ಯದ ಮಲ್ಲಿಕಾಜುನ್ ಖರ್ಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಎಲ್ಲಾ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲಾ ರಾಜ್ಲಗಳ ಕಾಂಗ್ರೆಸ್ ಫಟಕದ ಅಧ್ಯಕ್ಷರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಳೆದ ವಾರವಸ್ಗೇ ಕಾಂಗ್ರೆಸ್ ರಾಷ್ಷೀಯ ಅಧ್ಯಕ್ಷ ರಾಹುಲ್ಗಾಂಧಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಯನ್ನು ರಚಿಸಿದ್ದರು

ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾದ ನಂತರ ನಡೆಯುತ್ತಿರುವ ಮೊದಲ ಸಿಡಬ್ಲೊಸಿ ಇದಾಗಿದೆ ಪಕ್ಷದ ಹಿರಿಯ ನಾಯಕರಾದ ದಿಗ್ನಿಜಯ್ ಸಿಂಗ್ ಜನಾರ್ಧನ ದ್ವಿವೇದಿ ಕಮಲನಾಥ್ ಸುತೀಲ್ಕುಮಾರ್ ತಿಂಧೆ ಮೋಹನ್ಶ್ರಕಾಶ್ ಮತ್ತು ಸಿ ಪಿ ಜೋಷಿ ಹೊಸ ಕಾರ್ಯಕಾರಿಣಿ ಸಮಿತಿಯಲ್ಲಿಲ್ಲ

ಈ ಕುರಿತ ನೀತಿ ರೂಪಿಸಲು ಏಮ್ಸ್ ಹಾಗೂ ಕೇಂದ್ರ ಸರ್ಕಾರಕ್ಷೆ ಇನ್ನಷ್ಟು ಅವಧಿ ವಿಸ್ತರಣೆ ಸಾಧ್ಯವಿಲ್ಲವೆಂದು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ನ್ಯಾಯಪೀಠ ತಿಳಿಸಿದೆ ಕೇಂದ್ರ ಸರ್ಕಾರದ ಪರವಾಗಿ ವಿಚಾರಣೆಗೆ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಮಣಿಂದರ್ ಸಿಂಗ್ ಅವರಿಗೆ ನ್ಯಾಯಪೀಠ ಈ ಬಗ್ಗೆ ಸ್ಪಷ್ಟ ಸೂಚನೆ ನೀಡಿದೆ

ಸಿಂಗ್ ಅಧ್ಯಕ್ಷತೆಯ ಆಯೋಗದಲ್ಲಿ ಶಕ್ತಿಕಾಂತ ದಾಸ್ ಡಾ ಅನೂಪ್ ಸಿಂಗ್ ಡಾ ಅಶೋಕ್ ಲಹಿರಿ ಡಾ ರಮೇಶ್ ಚಂದ್ ಮತ್ತು ಕಾರ್ಯದರ್ಶಿ ಅರವಿಂದ್ ಮೆಹ್ತಾ ಸದಸ್ನರಾಗಿದ್ದಾರೆ ನಾಲ್ಲು ದಿನಗಳ ಗುಜರಾತ್ ಭೇಟಿಯಲ್ಲಿ ಆಯೋಗವು ಇತರೆ ಅಧಿಕಾರಿಗಳೊಂದಿಗೆ ಗುಜರಾತ್ ಮುಖ್ಯಮಂತ್ರಿ ಹಾಗೂ ಸಚಿವರು ಮತ್ತ ಇನ್ನಿತರೆ ಅಧಿಕಾರಿಗಳ ಜತೆ ಸಭೆ ನಡೆಸಲಿದೆ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 ಈ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರ ರಾಜ್ಯದಲ್ಲಿ ಕೈಗೊಂಡಿರುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಕುರಿತಂತೆ ಹಣಕಾಸು ಆಯೋಗಕ್ಕೆ ಮಾಹಿತಿ ನೀಡಲಿದೆ

ಜಮ್ನು ಮತ್ತು ಕಾಶ್ನೀರದ ಕುಲ್ಲಾಮ್ನಲ್ಲಿ ಸೇನಾಪಡೆ ಕಾರ್ಯಾಚರಣೆ ಮೂವರು ಭಯೋತ್ಪಾದಕರು ಹತ ಕತುವಾ ಜಲ್ಲೆಯ ಅಂತಾರಾಷ್ಷೀಯ ಗಡಿಯಲ್ಲಿ ಒಳ ನುಸುಳಲು ಯತ್ನಿಸುತ್ತಿದ್ದ ಆಗುಂತಕನ ಕೊಂದು ಹಾಕಿದ ಸೇನಾಪಡೆ

ಸಂಸತಿನ ದಾರಿ ತಪ್ಪಿಸಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ವಿರುದ್ದ ಬಿಜೆಪಿಯ ನಾಲ್ವರು ಸಂಸದರಿಂದ ಪಕ್ಕುಚ್ಚುತಿ ಮಂಡನೆ

ನೇತೃತ್ವದಲ್ಲಿ ಚರ್ಚೆ

ಸುಪ್ರೀಂಕೋರ್ಟ್ ಸೂಚನೆ